ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಗ್ರ ಬ್ರಾಡ್ಬ್ಯಾಂಡ್ ಸಂಪರ್ಕ ಒದಗಿಸುವ ಗುರಿ

ಭಾರತೀಯ ವೈದ್ಯಕೀಯ ಮಂಡಳಿ ಎಂಸಿಐ ಆಡಳಿತ ನಿರ್ವಹಣೆಗೆ ಸಮಿತಿ ರಚಿಸುವ ಸುಗ್ರೀವಾಜ್ಞೆಗೆ ರಾಷ್ಕ್ರಪತಿ ರಾಮನಾಥ್ ಕೋವಿಂದ್ ಸಹಿ

ಮುಂಬರುವ ಮಧ್ಯಂತರ ಚುನಾವಣೆಗಳಲ್ಲಿ ತಮ್ಮ ರಿಪಬ್ಡಿಕನ್ ಪಕ್ಷದ ವಿರುದ್ದ ಚೀನಾ ಕೆಲಸ ಹಿ ಮಾಡುತ್ತಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರೋಪ

ಇದು ಕಳೆದ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ

ಈ ಕ್ರಮದಿಂದಾಗಿ ಚಾಲ್ತಿ ಖಾತೆ ಕೊರತೆ ಪ್ರಮಾಣ ತಗ್ಗಲಿದೆ

ಆಮದು ಸುಂಕ ವಿಧಿಸಿರುವ ಇತರ ವಸ್ತುಗಳೆಂದರೆ ಆಭರಣಗಳು ಅಡುಗೆ ಕೋಣೆ ವಸ್ತುಗಳು ಮತ್ತಿತರ ಸಾಮಾನ್ಯ ಪ್ಲಾಸ್ಟಿಕ್ ವಸ್ತುಗಳಾಗಿವೆ

ಇಡೀ ಮನುಕುಲಕ್ನೆ ಭಾರಿ ಅಪಾಯವನ್ನು ತಂದೊಡ್ಡಿರುವ ಭಯೋತ್ಸಾದನೆಯನ್ನು ನಿರ್ಮೂಲನೆ ಮಾಡಲು ಭಾರತ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವೇದಿಕೆಗಳನ್ನು ಸಹಭಾಗಿತ್ಸ ಸಾಧಿಸಲು ಕಟೆಬದ್ದವಾಗಿದೆ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿದ್ದಾರೆ ಅವರು ಇರಾನ್ನ ಟೆಹರಾನ್ನಲ್ಲಿ ಸಭೆಯೊಂದರಲ್ಲಿ ಭಾಗವಹಿಸಿ ಮಾತನಾಡಿ ಭಯೋತ್ಪಾದನೆ ಇಸ್ತಾಮಿಕ್ ದೇಶಗಳು ಸೇರಿದಂತೆ ಎಲ್ಲ ರಾಷ್ಟಗಳ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಗೆ ಅಪಾಯ ತಂದೊಡ್ಡಿದೆ ಭಯೋತ್ಸಾದನೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ವಿಂಗಡಿಸುವುದು ಸರಿಯಲ್ಲ ಎಂದರು ಭಯೋತ್ವಾದನೆ ವಿರುದ್ದದ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಅವರು ಗಡಿಯಾಚೆಯಿಂದ ನಡೆಯುತ್ತಿರುವ ಭಯೋತ್ವಾದನಾ ಚಟುವಟಿಕೆಗಳು ನಿಲ್ಲಬೇಕು ಮತ್ತು ಭಯೋತ್ಸಾದಕ ಸಂಘಟನೆಗಳು ನೆರವು ನೀಡುವ ರಾಷ್ಟಗಳನ್ನು ಮೂಲೆಗುಂಪು ಮಾಡಬೇಕು ಎಂದು ಹೇಳಿದರು

ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿದ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಚಿವ ಸಂಪುಟ ಸುಗ್ರೀವಾಜ್ಞೆಗೆ ಅನುಮೋದಿಸಿತ್ತು ಎಂದರು ಎಂಸಿಐನ ಚುನಾಯಿತ ಮಂದಳಿ ಅವಧಿ ಸದ್ಯದಲ್ಲೇ ಮುಕ್ತಾಯವಾಗಲಿದೆ ಹಾಗಾಗಿ ಅದರ ಆಡಳಿತ ನಿರ್ವಹಣೆಗೆ ಗಣ್ಯ ವ್ಯಕ್ತಿಯ ಸಮಿತಿಯೊಂದನ್ನು ರಚಿಸುವ ಅಗತ್ಯವಿದೆ ಎಂದು ಸರ್ಕಾರ ಪ್ರಸ್ತಾವನೆ ಸಿದ್ದಪಡಿಸಿತ್ತು ಎಂದು ಹೇಳಿದರು

ಅಂತಾರಾಷ್ಟೀಯ ಸೌರ ಮೈತ್ರಿ ಪ್ರಯತ್ನಗಳು ಗುರುತಿಸಿ ನೀತಿ ನಾಯಕತ್ವ ವಿಭಾಗದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿಗಾಗಿ ನರೇಂದ್ರ ಮೋದಿ ಹಾಗೂ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಕ್ರಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿಶ್ವಸಂಸ್ಥೆಯ ಪರಿಸರ ವಿಭಾಗ ಪ್ರಕಟಿಸಿದೆ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ಹೊಸ ವಲಯಗಳಲ್ಲಿ ಪರಸ್ಸರ ಸಹಕಾರ ಸಂಬಂಧಗಳನ್ನು ವೃದ್ಧಿಸುವ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು

ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಆಧಾರ್ ಯೋಜನೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಉರ್ಜಿತಗೊಳಿಸಿದೆ ಆದರೆ ಬ್ಯಾಂಕ್ ಖಾತೆಗಳಿಗೆ ಮೊಬ್ವೆಲ್ ಫೋನುಗಳಿಗೆ ಹಾಗೂ ಶಾಲಾ ದಾಖಲಾತಿಗಳಿಗೆ ಆಧಾರ್ ಜೋಡಿಸಬೇಕೆಂಬ ಕೆಲವು ನಿಬಂಧನೆಗಳನ್ನು ಕೋರ್ಟ್ ರದ್ದುಪಡಿಸಿದೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐವರು ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಾಂವಿಧಾನಿಕ ನ್ಯಾಯಪೀಠ ಪೀಠ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆ ಮತ್ತು ಕಾಯಂ ಖಾತೆ ಸಂಖ್ಯೆ ಪಾನ್ಗೆ ಆಧಾರ್ ಕಡ್ಡಾಯ ಮಾಡಿರುವ ಅಂಶವನ್ನು ಊರ್ಜಿತಗೊಳಿಸಿದೆ ಆದರೆ ಬ್ಯಾಂಕ್ ಖಾತೆಗಳಿಗೆ ಮತ್ತು ದೂರವಾಣಿ ಸೇವೆಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಲ್ಲ ಎಂದು ನ್ಯಾಯಪೀಠ ಹೇಳಿದೆ ಶಾಲಾ ಪ್ರವೇಶಕ್ಕೆ ಆಧಾರ್ ಕಡ್ಡಾಯವಲ್ಲ ಅದೇ ರೀತಿ ಸಿಬಿಎಸ್ಇ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನಡೆಸುವ ರಾರ್ಷಿಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಹಾಗೂ ಯುಜಿಸಿ ನಡೆಸುವ ಪರೀಕ್ಷೆಗಳಿಗೆ ಆಧಾರ್ ಕಡ್ಡಾಯವಲ್ಲ ನ್ಯಾಯಪೀಠ ಆಧಾರ್ ಕಾಯಿದೆ ಅಡಿಯಲ್ಲಿ ರಾಷ್ಟೀಯ ಭದ್ರತೆಗೆ ವಿನಾಯ್ತಿ ನೀಡಿದ್ದ ಅಂಶವನ್ನು ರದ್ದುಗೊಳಿಸಿದೆ ಆಧಾರ್ ಇರುವುದು ಸಮಾಜದ ದುರ್ಬಲ ವರ್ಗಕ್ಕೆ ಪ್ರಯೋಜನಗಳನ್ನು ಕಲ್ಪಿಸಲು ವ್ಯಕ್ತಿಯ ಫನತೆಯನ್ನು ಕಾಯ್ದುಕೊಳ್ಳುವುದು ವೈಯಕ್ತಿಕ ವಿಷಯವನ್ನು ಸಮಾಜದ ಸಮಗ್ರ ದೃಷ್ಟಿಯನ್ನು ಹೊಂದಿರಬೇಕು ಎಂದು ಹೇಳಿದೆ ಆಧಾರ್ ದೊಡ್ಡ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುತ್ತಿದೆ ಎಂದು ಹೇಳಿರುವ ಸುಪ್ರೀಂಕೋರ್ಟ್ ಆಧಾರ್ ಎನ್ನುವುದರ ಅರ್ಥ ವಿಶಿಷ್ವ ಎಂಬುದು ಅದು ಅದೇರೀತಿ ಇರಲಿ ಎಂದು ಹೇಳಿದೆ ವ್ಯಕ್ತಿಯ ಖಾಸಗಿತನಕ್ಕೆ ಧಕ್ಕೆಯಾಗುವಂತಹ ಯಾವುದೇ ಅಂಶಗಳು ಆಧಾರ್ ಕಾಯ್ದೆಯಲ್ಲಿ ಇಲ್ಲ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲ ತಿಳಿಸಿದೆ

ಭಾರತೀಯ ಸಶಸ್ತ ಪಡೆಗಳ ತ್ನಾಗ ಬಲಿದಾನ ಹಾಗೂ ಶೌರ್ಯವನ್ನು ಬಿಂಬಿಸುವ ಪರಾಕ್ರಮ ಪರ್ವ ನಾಳೆಯಿಂದ ಭಾನುವಾರದವರೆಗೆ ನಡೆಯಲಿದೆ ಪ್ರಮುಖ ಸಮಾರಂಭ ದೆಹಲಿಯ ರಾಜ್ಫಾಟ್ ಬಳಿಯ ಇಂಡಿಯಾ ಗೇಟ್ ಉದ್ಯಾನದಲ್ಲಿ ನಡೆಯಲಿದೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂಡಿಯಾಗೇಟ್ ಉದ್ಯಾನವನಕ್ಕೆ ಭೇಟಿ ನೀಡಿ ಪರಾಕ್ರಮ ಪರ್ವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವರು ಮತ್ತು ಮಕ್ಕಳೊಂದಿಗೆ ಸಂವಾದ ನಡೆಸುವರು ಭಾರತೀಯ ಸಶಸ್ತ್ವ ಪಡೆಗಳು ಸದಾ ದೇಶಕ್ಕೆ ಗೌರವವನ್ನು ತಂದಿವೆ ಮತ್ತು ಅವರು ಯುದ್ದ ಮತ್ತು ಶಾಂತಿ ಸಂದರ್ಭದಲ್ಲಿ ನೀಡಿರುವ ಕೊಡುಗೆಗೆ ಬೆಲೆ ಕಟ್ವಲಾಗದು ಭಾರತೀಯ ಸೇನೆಯ ಕೊಡುಗೆಯನ್ನು ಸ್ಟುರಿಸಲು ಪ್ರತಿವರ್ಷ ದೇಶದಲ್ಲಿ ವಿಜಯ್ ದಿವಸ್ ಕಾಗಿಲ್ ವಿಜಯ್ ದಿವಸ್ ಹೆಸರಿನಲ್ಲಿ ಹಲವು ಯುದ್ದದ ವಿಜಯಿ ದಿನಗಳನ್ನು ಆಚರಿಸಲಾಗುವುದು

ವ್ಯಾಪಾರ ವಲಯದಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಂಡಿರುವ ಕಾರಣ ಚುನಾವಣೆಯಲ್ಲಿ ತಮಗೆ ಹಿನ್ನೆಡೆಯಾಗಬೇಕೆಂದು ಬೀಜಿಂಗ್ ಬಯಸುತ್ತಿದೆ ಎಂದು ಅವರು ಹೇಳಿದ್ದಾರೆ